ನೀತಿಯಲ್ಲಿ ಪ್ರಸ್ತಾಪಿಸಿರುವ ಸಮಯ ನಿಗದಿಯಂತೆ ಅನುಷ್ಣಾನ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ ಟ್ವಿಟರ್ ಮೂಲಕ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ಬಹು ಶಿಸ್ತಿನ ಶಿಕ್ಷಣವನ್ನು ಹಂತ ಹಂತವಾಗಿ ಜಾರಿಗೆ ತರಲಾಗುವುದು ರಾಷ್ಟೀಯ ಶಿಕ್ಷಣ ನೀತಿ ತಂತ್ರಜ್ಞಾನ ಬಳಕೆ ಮತ್ತು ಮಕ್ಕಳಿಗೆ ಆನ್ಲೈನ್ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ನೀಡಿದೆ ಸ್ವಯಂಪ್ರಭ ಮತ್ತು ದೀಕ್ಷಾದಂತಹ ಆನ್ಲೈನ್ ವೇದಿಕೆಗಳನ್ನು ಮುಂದಿನ ದಿನಗಳಲ್ಲಿ ವಿಸ್ತರಿಸಲಾಗುವುದು ಎಂದು ಹೇಳಿದ್ದಾರೆ ದೇಶದ ಶ್ವೆಕ್ಷಣಿಕ ಪರಿವರ್ತನೆಯ ಭಾಗವಾಗವಾಗಲು ಮೈಎನ್ಇಪಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನರಿಗೆ ಕರೆ ನೀಡಿದ್ದಾರೆ

ಜೀವವೈವಿಧ್ಯತೆ ಕುರಿತ ವಿಶ್ವಸಂಸ್ಥೆ ಶ್ವಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಗುರಿಯು ನಮ್ಮ ಆಕಾಂಕ್ಷೆಯನ್ನು ತೋರುತ್ತದೆ ಭಾರತದಲ್ಲಿ ಕೇವಲ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ದಿ ಪರಂಪರೆ ಮಾತ್ರವಲ್ಲದೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂಸ್ಕೃತಿಯೂ ಇದೆ ಸುಸ್ತಿರವಲ್ಲದ ಆಹಾರ ಅಭ್ಯಾಸಗಳು ಮತ್ತು ಬಳಕೆ ವಿಧಾನಗಳು ಸೇರಿ ನೈಸರ್ಗಿಕ ಸಂಪನ್ಮೊಲಗಳ ಅನಿಯಂತ್ರಿತ ಶೋಷಣೆಯಿಂದ ಮಾನವನ ಜೀವನಕ್ಕೆ ನೆರವಾಗುವ ವ್ಯವಸ್ಥೆ ನಾಶಗೊಳ್ಳುವುದನ್ನು ಕೋವಿಡ್ ಎತ್ತಿ ತೋರಿದೆ ಎಂದು ಹೇಳಿದ್ದಾರೆ

ತೀವ್ರ ಅಪೌಷ್ಣಿಕತೆಯಿಂದ ಬಳಲುತ್ತಿರುವ ಮಕ್ಕಳ ಆರೋಗ್ಯ ಪರಿಸ್ಡಿತಿ ನಿರ್ವಹಣೆ ಮತ್ತು ಪೌಷ್ಣಿಕ ತರಕಾರಿ ಕೈತೋಟಗಳ ನಿರ್ಮಾಣ ಚಟುವಟಿಕೆ ಬಗ್ಗೆ ಈ ಬಾರಿ ವಿಶೇಷ ಗಮನ ನೀಡಲಾಗಿತ್ತು ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಜನ್ಮದಿನ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಗ್ಬಹಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಅವರಿಗೆ ಶುಭಾಶಯ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ಅವರು ಸರಳತೆ ಸಜ್ಜನಿಕೆ ದೇಶದ ಭವಿಷ್ಯ ಕುರಿತು ಸಮರ್ಪಕ ಮುನ್ನೋಟ ಉತ್ವಷ್ವ ನಾಯಕತ್ವ ಹಾಗೂ ಬದವರ ಬಗ್ಗೆ ಅತೀವ ಕಳಕಳಿ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಎಂದು ವೆಂಕಯ್ಯನಾಯ್ಲು ಟ್ವೀಚ್ ಸಂದೇಶದಲ್ಲಿ ಬಣ್ಣಿಸಿದ್ದಾರೆ ರಾಮನಾಥ್ ಕೋವಿಂದ್ ಅವರು ತಮ್ಮ ಉನ್ನತ ಚಿಂತನೆಗಳು ಮತ್ತು ದೇಶದ ನೀತಿ ನಿರೂಪಣೆಗಳ ಬಗ್ಗೆ ಹೊಂದಿರುವ ಅಪಾರ ಜ್ಞಾನ ರಾಷ್ಟ್ರಕ್ಕೆ ಅತ್ಯಮೂಲ್ಯ ಆಸ್ತಿಯಾಗಿದೆ ದುರ್ಬಲ ವರ್ಗದ ಜನರ ಬಗ್ಗೆ ಅವರು ಅಪಾರ ಕಾಳಜಿ ಹೊಂದಿದ್ದಾರೆ ಎಂದು ನರೇಂದ್ರಮೋದಿ ಸಂದೇಶದಲ್ಲಿ ಹೇಳಿದ್ದಾರೆ ಗೃಹ ಸಚಿವ ಅಮಿತ್ ಶಾ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ರಾಷ್ಟ್ರಪತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ಅವರು ತಮ್ಮ ಗಾಂಭೀರ್ಯ ಹಾಗೂ ಉನ್ನತ ಗುಣಗಳಿಂದ ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಮತ್ತಷ್ನು ಹೆಚ್ಚಿಸಿದ್ದಾರೆ ಎಂದು ತಮ್ಮ ಸಂದೇಶಗಳಲ್ಲಿ ಬಣ್ಣಿಸಿದ್ದಾರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲ ಹಂತಕ್ಕೆ ಇಂದು ಅಧಿಸೂಚನೆ ಹೊರಡಿಸಲಾಗಿದೆ ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ

ನಾಮಪತ್ರ ಸಲ್ಲಿಕೆಗೆ ಇದೇ ಲರವರೆಗೆ ಅವಕಾಶವಿದ್ದು ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಗಯಾ ನವಾಡ ಔರಂಗಾಬಾದ್ ಜಮುಯ್ ರೊಹ್ತಾಸ್ ಕೈಮುರ್ ಪಾಟ್ನ ಭಾಗಲ್ಪುರ್ ಬಂಕಾ ಮುಂಗೇರ್ ಲಖೀಸರಾಯ್ ಶೇಖ್ ಪುರ್ ಭೋಜ್ಪುರ್ ಬಕ್ಸರ್ ಅರ್ವಲ್ ಮತ್ತು ಜೆಹಾನಬಾದ್ ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದೆ ಈ ಪ್ಟೆಕಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳು ನಕ್ಸಲ್ ಹಾವಳಿಯ ಪ್ರದೇಶಗಳಾಗಿದ್ದು ಭದ್ರತೆ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶಗಳಾಗಿವೆ

ಆನ್ ಲೈನ್ ಮೂಲಕವೇ ಭದ್ರತಾ ಠೇವಣಿ ಪಾವತಿಯ ಆಯ್ಕೆ ಯನ್ನೂ ನೀಡಲಾಗಿದೆ ನಿರ್ಬಂಧಿತ ವಲಯಗಳ ಹೊರಗೆ ಹೆಚ್ಚಿನ ಚಟುವಟಿಕೆಗಳಿಗೆ ಅವಕಾಶ ನಿಡುವ ಕುರಿತು ಕೇಂದ್ರ ಗ್ಬಹ ಸಚಿವಾಲಯ ಹೊಸ ಮಾರ್ಗಸೂಚೆಯನ್ನು ಪ್ರಕಟಿಸಿದೆ ಇಂದಿನಿಂದ ಜಾರಿಯಾಗಿರುವ ಈ ಮಾರ್ಗಸೂಚಿಯಲ್ಲಿ ಕಂಟ್ಟಿನ್ಲೆಂಟ್ ವಲಯ ಹೊರತುಪಡಿಸಿ ಉಳಿದೆಲ್ಲ ಕಕಡೆ ಹೆಚ್ಚಿನ ಚಟುವಟಿಕೆಗಳ ಪುನಾರಂಭಕ್ಕೆ ಅನುವು ಮಾಡಿಕೊಟ್ಟಿದೆ

ಈ ಕುರಿತಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಿದೆ ಎಂದು ಗ್ಬಹ ಸಚಿವಾಲಯ ಹೇಳಿದೆ ಈಜುಕೊಳಗಳನ್ನು ಕ್ರೀಡಾಪಟುಗಳ ತರಬೇತಿಗೆ ತೆರೆಯಬಹುದಾಗಿದ್ದು ಆ ಕುರಿತು ಪ್ರತ್ಯೇಕ ಮಾರ್ಗಸೂಚಿಯನ್ನು ಕ್ರೀಡಾ ಸಚಿವಾಲಯ ಹೊರಡಿಸಲಿದೆ ವ್ಯಾಪಾರ ವಹಿವಾಟು ಸಂಬಂಧಿತ ಪ್ರದರ್ಶನಗಳನ್ನು ಏರ್ಪಡಿಸಲು ಅನುಮತಿ ನೀಡಲಾಗಿದೆ ಮನರಂಜನಾ ಪಾರ್ಕ್ಗಳನ್ನು ತೆರೆಯಬಹುದಾಗಿದೆ

ಸರ್ಕಾರಗಳು ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಗಳ ಜೊತೆ ಸಮಾಲೋಚಿಸಿ ಪರಿಸ್ಡಿತಿಯನ್ನು ಅವಲೋಕಿಸಿ ನಿರ್ಧಾರವನ್ನು ಕೈಗೊಳ್ಳಬಹುದು ವಿದ್ಯಾರ್ಥಿಗಳ ಪೋಷಕರ ಲಿಖಿತ ಒಪ್ಪಿಗೆ ಪತ್ರದೊಂದಿಗೆ ಮಾತ್ರ ಶಾಲೆಗಳಲ್ಲಿ ತರಗತಿಗಳಿಗೆ ಹಾಜರಾಗಬಹುದು ಆನ್ಲೈನ್ ಮತ್ತು ದೂರಶಿಕ್ಷಣ ಪದ್ದತಿಯನ್ನು ಮುಂದುವರಿಸಬಹುದಾಗಿದ್ದು ಅದನ್ನು ಪ್ರೋತ್ಸಾಹಿಸಬೇಕಿದೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವಾಲಯ ಕಾಲೇಜುಗಳನ್ನು ಆರಂಭಿಸುವ ಸಮಯದ ಬಗ್ಗೆ ಗೃಹ ಸಚಿವಾಲಯದೊಂದಿಗೆ ಸಮಾಲೋಚಿಸಿ ಪರಿಸ್ಥಿತಿ ಆಧರಿಸಿ ನಿರ್ಧಾರ ಕ್ಷೆಗೊಳ್ಳಬಹುದೆಂದು ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ

ನಿರ್ಬಂಧಿತ ವಲಯಗಳಲ್ಲಿ ಅತ್ಯವಶ್ಯಕ ಸೇವೆಗಳಿಗೆ ಮಾತ್ರ ಅವೆಕಾಶ ನೀಡಲಾಗುವುದೆ ರಾಜ್ಯ ಮತ್ತು ಕೇಂದ್ರಾದಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಜೊತೆ ಪೂರ್ವಭಾವಿ ಸಮಾಲೋಚನೆ ನಡೆಸದೆ ರಾಜ್ಯ ಜಿಲ್ಲೆ ಉಪವಿಭಾಗ ನಗರ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಬಗೆಯ ಲಾಕ್ಡೌನ್ ವಿಧಿಸುವಂತಿಲ್ಲ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಈ ಮಧ್ಯೆ ಅಂತಾರಾಜ್ಯ ಹಾಗೂ ರಾಜ್ಯಗಳ ಒಳಗೆ ಸರಕು ಸಾಗಣೆ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ನಿರ್ಬಂಧ ವಿಧಿಸಬಾರದು ಎಂದು ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ